ಆಕಾಶವಾಣಿ ಸುದ್ದಿಗಳನ್ನು ಖಾಸಗಿ ಎಫ್ ಎಂ

ಮಸೂದೆಯನ್ನು ಮಂಡಿಸಿದ ಗೃಪಸಚಿವ ರಾಜನಾಥ್ ಸಿಂಗ್ ಇದು ಕೇವಲ ಅಸ್ಸಾಂಗೆ ಮಾತ್ರ ಸೀಮಿತವಾಗಿರದೆ ಇತರೆ ರಾಜ್ಗಳಿಗೆ ಅನ್ನಯವಾಗಲಿದೆ ಎಂದು ಸ್ಪಷ್ಪಡಿಸಿದರು ಪ್ಲಿಮದ ಗಡಿಗಳಿಂದ ವಲಸೆ ಬಂದು ರಾಜಸ್ಥಾನ ಪಂಜಾಬ್ ಮತ್ತು ದೆಹಲಿಯಲ್ಲಿ ನೆಲೆಸಿರುವವರಿಗೂ ಇದು ಅನ್ನಯವಾಗಲಿದೆ ಎಂದು ಅವರು ಹೇಳಿದರು ಅಸ್ತಾಂನಲ್ಲಿ ಅಕ್ಷಮ ವಲಸಿಗರ ಸಮಸ್ತೆ ಬಹಳ ದಿನಗಳಿಂದ ಕಾಡುತ್ತಿದೆ ಇದು ದೇಶಕ್ಕೂ ಹೊರೆಯಾಗಿದೆ ಎಂದರು ರಾಜ್ಯ ವಿಧಾನಸಭೆ ಮತ್ತು ಉದ್ಯೋಗಗಳಲ್ಲಿ ಮೀಸಲಾತಿ ಸೇರಿದಂತೆ ಅಸ್ವಾಮಿಗರ ಅಸ್ತಿತ್ವ ರಕ್ಷಣೆಗೆ ಕೈಗೊಳ್ಳಜೇಕಾದ ಕ್ರಮಗಳ ಕುರಿತು ಸಲಹೆ ನೀಡಲು ಉನ್ನತ ಮಟ್ಟದ ಸಮಿತಿಯೊಂದನ್ನು ರಚಿಸಲಾಗುವುದು

ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಮಸೂದೆಯನ್ನು ಸದನದ ಆಯ್ಲಿ ಸಮಿತಿಗೆ ಒಪ್ಪಿಸಬೇಕೆಂದು ಒತ್ತಾಯಿಸಿದರು ಇದಾದ ಬಳಿಕ ಮಸೂದೆಯನ್ನು ವಿರೋಧಿಸಿ ಕಾಂಗ್ರೆಸ್ ಮತ್ತು ತ್ಯಣಮೂಲ ಕಾಂಗ್ರೆಸ್ ಸದಸ್ಟರು ಸಭಾತ್ಯಾಗ ಮಾಡಿದರು

ಮೇಲ್ನರ್ಗದಲ್ಲಿನ ಆರ್ಥಿಕವಾಗಿ ಹಿಂದುಳಿದ ಜನರಿಗೆ ನೇರ ನೇಮಕಾತಿ ಮತ್ತು ಉನ್ನತ ಶಿಕ್ಷಣ ಸಂಸ್ಲೆಗಳಲ್ಲಿ ಶ್ರವೇಶ ಕುರಿತು ಮೀಸಲಾತಿ ಸೌಲಭ್ಯ ಕಲ್ಪಿಸುವುದು ಮಸೂದೆಯ ಉದ್ದೇಶವಾಗಿದೆ ಈ ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ನಿನ್ನೆ ಒಪ್ಪಿಗೆ ನೀಡಿತ್ತು

ಉತ್ತರ ಪ್ರದೇಶದಲ್ಲಿ ಸಿಬಿಐ ದಾಳಿ ಹಾಗೂ ರಫೇಲ್ ಯುದ್ದ ವಿಮಾನ ಖರೀದಿ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಪ್ರತಿಪಕ್ಷಗಳು ಪ್ರಸ್ತಾಪಿಸಿ ಗದ್ದಲ ಎಬ್ಬಿಸಿದ್ದರಿಂದ ಭೋಜನ ವಿರಾಮಕ್ಕೂ ಮುನ್ನ ಕಲಾಪವನ್ನು ಪದೇ ಪದೇ ಮುಂದೂಡಲಾಗಿತ್ತು ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಅವರ ಸರ್ಕಾರ ಇದ್ದ ಸಂದರ್ಭದಲ್ಲಿ ನಡೆದಿದೆ ಎನ್ನಲಾದ ಗಣಿ ಹಗರಣ ಕುರಿತಂತೆ ಸಿಬಿಐ ದಾಳಿ ನಡೆಸಿರುವುದರ ವಿರುದ್ದ ಸಮಾಜವಾದಿ ಪಕ್ಷದ ಸದಸ್ಯರು ನಿನ್ನೆಯಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ ಕಾಂಗ್ರೆಸ್ ಸದಸ್ನರು ರಫೇಲ್ ಯುದ್ದ ವಿಮಾನ ಖರೀದಿ ಒಪ್ಪಂದ ಕುರಿತು ಪ್ರಸ್ತಾಪಿಸಿದರೆ ಎಐಎಡಿಎಂಕೆ ಸದಸ್ನರು ಕಾವೇರಿ ವಿವಾದವನ್ನು ಪ್ರಸ್ತಾಪಿಸಿದರು ಪ್ರತಿಪಕ್ಷಗಳ ಸದಸ್ಯರು ಪದೇ ಪದೇ ಸಭಾಪತಿಗಳ ಪೀಠದ ಮುಂದಿನ ಬಾವಿಗಿಳಿದು ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಘೋಷಣೆ ಕೂಗಿದರು ಇದರ ನಡುವೆ ಆರೋಗ್ಯ ಸಚಿವ ಜೆ

ಮಸೂದೆ ಕುರಿತು ಚರ್ಚೆಯನ್ನು ಕೈಗೆತ್ತಿಕೊಂಡ ಕೂಡಲೇ ಪ್ರತಿಪಕ್ಷಗಳ ಸದಸ್ಯರು ಕಲಾಪಕ್ಕೆ ಅಡ್ಡಿಪಡಿಸಿ ಕೋಲಾಹಲ ವಾತಾವರಣ ಸೃಷ್ಷಿಸಿದ್ದರಿಂದ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು

ಮಾತುಕತೆ ಸಂದರ್ಭದಲ್ಲಿ ಉಭಯ ದೇಶಗಳಲ್ಲಿ ದ್ವಿಸಕ್ಷೀಯ ಸಹಕಾರದಲ್ಲಿನ ಪ್ರಗತಿ ಪರಾಮರ್ಶಿಸಲಾಯಿತು ಮತ್ತು ಸಮಾನ ಆಸಕ್ತಿ ಇರುವ ವಲಯಗಳಲ್ಲಿ ಬಹುಮುಖದ ಪಾಲುದಾರಿಕೆಯನ್ನು ಮತ್ತಷ್ಟು ವಿಸ್ತಾರಗೊಳಿಸುವ ಮಾರ್ಗಗಳ ಕುರಿತು ಚರ್ಚಿಸಲಾಯಿತು ಮಾತುಕತೆಯ ನಂತರ ಉಭಯ ದೇಶಗಳು ಒಪ್ಪಂದವೊಂದನ್ನು ವಿನಿಮಯ ಮಾಡಿಕೊಂಡವು ಭಾರತ ಮತ್ತು ನಾರ್ವೆ ನಡುವೆ ಸಂಬಂಧಗಳ ವೃದ್ದಿಗೆ ವ್ಯಾಪಾರ ಮತ್ತು ಹೂಡಿಕೆ ಪ್ರಮುಖ ಅಂಶವಾಗಿದೆ ಎಂದು ಪ್ರಧಾನಿ ಮೋದಿ ಅವರು ಸೋಲ್ಲರ್ಗ್ ಅವರೊಂದಿಗೆ ಜಂಟಿಯಾಗಿ ಬಿಡುಗಡೆ ಮಾಡಿದ ಹೇಳಕೆಯಲ್ಲಿ ತಿಳಿಸಿದ್ದಾರೆ ವ್ಯಾಪಾರ ಸಂಬಂಧಗಳು ಸುಧಾರಿಸಲು ಉಭಯ ದೇಶಗಳು ಒಗ್ಗಟ್ಟನಿಂದ ಕೆಲಸ ಮಾಡಬೇಕಾಗಿದೆ ಎಂದು ಅವರು ಹೇಳದರು ಭಯೋತ್ವಾದನೆ ಪಿಡುಗನ್ನು ಪತ್ತಿಕ್ಕುವುದು ಸೇರಿದಂತೆ ಹಲವಾರು ವಿಚಾರಗಳಲ್ಲಿ ಉಭಯ ದೇಶಗಳು ಪರಸ್ಪರ ಸಹಕಾರ ನೀಡುತ್ತಿವೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು

ಎಂ ವಾಹಿನಿಗಳಲ್ಲಿ ಪ್ರಸಾರ ಮಾಡುವ ವ್ಯವಸ್ಥೆಗೆ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ರಾಜ್ಜವರ್ಧನ್ ರಾಥೋಡ್ ದೆಪಲಿಯಲ್ಲಿಂದು ಚಾಲನೆ ನೀಡಿದರು ಆಕಾಶವಾಣಿಯಲ್ಲಿ ಬಿತ್ತರಗೊಳ್ಳುವ ಸುಧಿಗಳನ್ನು ಖಾಸಗಿ ಎಫ್ ಎಂ

ಆಕಾಶವಾಣಿಯ ಸುದ್ಲಿಸೇವಾ ವಿಭಾಗ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಬಿತ್ತರಗೊಳ್ಳುವ ತನ್ನ ಸುಧ್ಲಿಗಳನ್ನು ಯಾವುದೇ ಬದಲಾವಣೆ ಇಲ್ಲದೆ ಖಾಸಗಿ ಎಫ್ ಎಂ

ಈ ಸಂದರ್ಭದಲ್ಲಿ ಮಾತನಾಡಿದ ರಾಥೋಡ್ ಇದೊಂದು ಸಂತೋಷದಾಯಕ ವಿಚಾರ ಜನಸಾಮಾನ್ನರು ಯಾವುದೇ ಎಫ್ ಎಂ ವಾಹಿನಿಗಳಿಂದ ಸುದ್ದಿಯನ್ನು ಕೇಳಬಹುದಾಗಿದೆ ಎಂದರು ಜಾಗ್ಸತ ಪ್ರಜೆ ಸಬಲೀಕರಣಗೊಂಡ ಪ್ರಜೆಯಾಗಿರುತ್ತಾನೆ ಮತ್ತು ಈ ಕ್ರಮದಿಂದ ಭಾರತದಲ್ಲಿನ ಎಲ್ಲಾ ಆಕಾಶವಾಣಿ ಕೇಂದ್ರಗಳು ಜನರಿಗೆ ಮಾಹಿತಿ ನೀಡುವುದರ ಜತೆಗೆ ಅವರಿಗೆ ಶಿಕ್ಷಣ ಮತ್ತು ಸಬಲೀಕರಣಗೊಳಿಸುವ ನಿಟ್ಟನಲ್ಲಿ ಪ್ರಯತ್ನ ಮಾಡಲಿವೆ ಎಂದು ಅವರು ಹೇಳಿದರು ಆಕಾಶವಾಣಿಯೊಂದಿಗೆ ಕೈಜೋಡಿಸಿರುವ ಎಲ್ಲಾ ರೇಡಿಯೋ ಕೇಂದ್ರಗಳು ಮತ್ತು ಮಾಧ್ಯಮ ಸಂಸ್ಥೆಗಳಗೆ ಅವರು ಅಭಿನಂದನೆ ಸಲ್ಲಿಸಿದರು ಪ್ರಸಾರ ಭಾರತಿ ಅಧ್ಯಕ್ಷ ಎ ಸೂರ್ಯ ಪ್ರಕಾಶ್ ಆಕಾಶವಾಣಿ ಸುದ್ದಿಗಳನ್ನು ಬಾಸಗಿ ಎಫ್ ಎಂ ವಾಹಿನಿಗಳು ಇನ್ನು ಮುಂದೆ ಪ್ರಸಾರ ಮಾಡುವುದು ಸಂತಸದ ಸಂಗತಿ ಎಂದು ತಮ್ನ ಸಂದೇಶದಲ್ಲಿ ತಿಳಿಸಿದ್ದಾರೆ ಭಾರತದ ಸಾರ್ವಜನಿಕ ಸೇವಾ ಸಂಸ್ಥೆಯಾದ ಆಕಾಶವಾಣಿ ದೇಶದಲ್ಲಿ ಖಾಸಗಿ ರೇಡಿಯೋ ಸಂಸ್ಥೆಗಳ ಸಹಯೋಗದೊಂದಿಗೆ ಮುನ್ನಡೆಯಲು ತೀರ್ಮಾನಿಸಿರುವುದು ಐತಿಹಾಸಿಕ ಗಳಿಗೆಯಾಗಿದೆ ಎಂದು ಪ್ರಕಾಶ್ ಅವರು ತಿಳಿಸಿದ್ದಾರೆ

ಮುಖ್ಯಸ್ಥಾಯಮೂರ್ತಿ ರಂಜನ್ ಗೊಗೊಯ್ ಅವರನ್ನೊಳಗೊಂಡ ತ್ರಿ ಸದಸ್ಯ ಪೀಠ ದೆಹಲಿ ವಿಶೇಷ ಮೊಲೀಸ್ ಸಂಸ್ವೆ ಕಾಯ್ದೆ ಅಡಿ ರಚಿಸಲಾಗಿದ್ದ ಸಮಿತಿ ಈ ವಿಚಾರವನ್ನು ಹೊಸದಾಗಿ ಪರಿಗಣಿಸಬೇಕು ಅಲ್ಲಿಯವರೆಗೂ ಅಲೋಕ್ ವರ್ಮಾ ಅವರು ಯಾವುದೇ ಪ್ರಮುಖ ನೀತಿ ನಿರ್ಧಾರಗಳನ್ನು ಕ್ಲೆಗೊಳ್ದುವಂತಿಲ್ಲ ಹೇಳದೆ ಸಿಬಿಐ ಸಂಸ್ಥೆಗೆ ಮಧ್ಯಂತರ ಮುಖ್ಯಸ್ಥರಾಗಿ ಎಂ ನಾಗೇಶ್ವರರಾವ್ ಅವರ ನೇಮಕಾತಿಯನ್ನು ರದ್ಗುಪಡಿಸಿರುವ ನ್ನಾಯಾಲಯ ವರ್ಮಾ ಅವರ ವಿರುದ್ದ ಯಾವುದೇ ಕ್ರಮ ಕೈಗೊಳ್ಳಬೇಕಾದರೂ ಉನ್ನತ ಮಟ್ಲದ ಸಮಿತಿ ಕೈಗೊಳ್ಳಲಿದೆ ಎಂದು ತಿಳಿಸಿದೆ ವರ್ಮಾ ಅವರು ತಮ್ನನ್ನು ಕಡ್ಡಾಯವಾಗಿ ರಜೆ ಮೇಲೆ ಕಳುಹಿಸಿದ ಕೇಂದ್ರದ ಕ್ರಮವನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಈ ತೀರ್ಪನ್ನು ನೀಡಿದೆ

ರಫೇಲ್ ಯುದ್ದ ವಿಮಾನ ಖರೀದಿ ಒಪ್ಪಂದ ಕುರಿತು ತನಿಖೆ ನಡೆಸಲು ಮುಂದಾದ ಸಿಬಿಐ ನಿರ್ದೇಶಕ ಅಲೋಕ್ ವರ್ಮಾ ಅವರನ್ನು ಸರ್ಕಾರ ರಾತ್ರೋರಾತ್ರಿ ಅಧಿಕಾರದಿಂದ ಕೆಳಗಿಳಿಸಿತ್ತು ಎಂದು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಂದು ಆರೋಪಿಸಿದ್ದಾರೆ ಅವರನ್ನು ಮತ್ತೆ ಆದೇ ಸ್ನಾನದಲ್ಲಿ ಮುಂದುವರೆಸಲು ಸುಪ್ರೀಂ ಕೋರ್ಟ್ ತೀರ್ಮಾನಿಸಿರುವುದರಿಂದ ನ್ನಾಯಾಂಗ ವ್ಯವಸ್ಥೆ ಮೇಲೆ ಭರವಸೆ ಮೂಡಿದೆ ಎಂದು ಹೇಳಿದ್ದಾರೆ